ಪಂಜಾಬ್ನ ಅಮೃತಸರದಲ್ಲಿ ಸಂಭವಿಸಿದ ಸ್ಪೋಟ ಪ್ರಕರಣದ ತನಿಖೆಗಾಗಿ ರಾಷ್ಷೀಯ ತನಿಖಾ ದಳದ ಮೂವರು ಸದಸ್ಕರ ತಂಡ ನಿನ್ನೆ ರಾತ್ರಿ ಸ್ಥಳಕ್ಕೆ ತೆರಳಿ ತನಿಖೆ ಆರಂಭಿಸಿದೆ ಸ್ಪೋಟ ತಜ್ಞರು ಸಹ ಇವರೊಂದಿಗೆ ತೆರಳಿದ್ದು ಪಂಜಾಬ್ನ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಗುಪ್ತದಳದ ಡಿಜೆಪಿ ಅವರನ್ನು ಈ ತಂಡ ಭೇಟ ಮಾಡಿ ಹೆಚ್ಚನ ಮಾಹಿತಿ ಪಡೆಯಲಿದೆ

ಸುಳವು ನೀಡಿದವರ ಗೌಷ್ಣತೆಯನ್ನು ಕಾಪಾಡಲಾಗುವುದು ಎಂದು ಅವರು ಹೇಳಿದ್ದಾರೆ ಪಂಜಾಬ್ನ ಎಲ್ಲ ನಿರಂಕಾರಿ ಭವನಗಳಲ್ಲಿ ಹೆಚ್ಚಿನ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ

ಮುಕ್ತ ಪಾರದರ್ಶಕ ಹಾಗೂ ಹಾಂತಿಯುತ ಚುನಾವಣೆಗೆ ಅಲ್ಲಿನ ರಾಜ್ಯ ಚುನಾವಣಾ ಆಯೋಗ ಪೂರ್ಣ ಸಿದ್ದತೆ ಮಾಡಿಕೊಂಡಿದೆ

ಶಾಂತಿಯುತ ಚುನಾವಣೆಗಾಗಿ ಎಲ್ಲೆಡೆ ಅಗತ್ಯ ಭದ್ರತಾ ವ್ಣವಸ್ಥೆ ಕೈಗೊಳ್ಳಲಾಗಿದೆ ಎಂದು ಮುಖ್ಯ ಚುನಾವಣಾಧಿಕಾರಿ ಸುಬ್ರತ ಸಾಹೂ ತಿಳಿಸಿದ್ದಾರೆ ರಾಜಸ್ತಾನ ಮತ್ತು ತೆಲಂಗಾಣ ವಿಧಾನಸಭಾ ಚುನಾವಣೆಗಳಿಗೆ ನಾಮಪತ್ರ ಸಲ್ಲಿಸಲು ಇಂದು ಕಡೆಯ ದಿನವಾಗಿದೆ ನಾಳೆ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಲಿದ್ದು

ದೇಶದೆಲ್ಲೆಡೆ ಮತೀಯ ಸೌಹಾರ್ದ ಹಾಗೂ ರಾಷ್ಷೀಯ ಸಮಗ್ರತೆಯನ್ನು ಉತ್ತೇಜಿಸುವ ಖ್ವಾಮಿ ಏಕತಾ ಸಪ್ತಾಹ ಆಚರಿಸಲಾಗುತ್ತಿದೆ ದೇಶದ ವಿಶಾಲ ಮನೋಭಾವ ಹಾಗೂ ಜಾತ್ಯತೀತ ಸ್ವರೂಪಕ್ಕೆ ಎದುರಾಗುವ ಭಾರೀ ಬೆದರಿಕೆಗಳನ್ನು ನಿಗ್ರಹಿಸುವ ಅಂತಃಸತ್ವವನ್ನು ಜಾಗೃತಗೊಳಿಸಲು ಮತ್ತು ದೇಶದ ಸ್ಥಿರತೆಯ ಮಹತ್ವ ಸಾರಲು ಈ ಸಪ್ತಾಹದ ಆಚರಣೆ ನೆರವಾಗುವುದು ಬಹುಸಂಸ್ಟತಿಯ ಪಾಗೂ ಬಹುಧರ್ಮೀಯ ಸಮಾಜದಲ್ಲಿ ಸಹಿಷ್ಟುತೆ ಸಹಬಾಳ್ವೆ ಹಾಗೂ ಭ್ರಾತೃತ್ವ ಕುರಿತ ಶತಶತಮಾನಗಳ ಸಂಪ್ರದಾಯ ನಂಬಿಕೆಗಳನ್ನು ಪುನರ್ ದೃಢಪಡಿಸಲು ಇದು ಅವಕಾಶ ಕಲ್ಪಿಸುತ್ತದೆ ಒಂದು ವಾರವಿಡೀ ನಡೆಯುವ ಕಾರ್ಯಕ್ರಮಗಳ ಅಂಗವಾಗಿ ಇಂದು ರಾಷ್ಟೀಯ ಸಮಗ್ರತಾ ದಿನ ಆಚರಿಸಲಾಗುವುದು ಬ್ವಾಮಿ ಏಕತಾ ಸಪ್ತಾಪದ ಕೊನೆಯ ದಿನವನ್ನು ಸಂರಕ್ಷಣಾ ದಿನವಾಗಿ ಆಚರಿಸಲಾಗುವುದು ಪರಿಸರ ಸಂರಕ್ಷಣೆ ನಿಟ್ಟನಲ್ಲಿ ಜಾಗೃತಿ ಹಾಗೂ ಕಾರ್ಯಯೋಜನೆಗಳ ಅಗತ್ಯವನ್ನು ಒತ್ತಿ ಹೇಳಲು ಹಲವಾರು ಸಭೆ ಸಮಾರಂಭಗಳು ನಡೆಯಲಿದೆ ಇಂದು ದಿವಂಗತ ಪ್ರಧಾನಿ ಇಂದಿರಾಗಾಂಧಿ ಹಾಗೂ ರಾಣಿ ಲಕ್ಷ್ಮೀಬಾಯಿ ಅವರ ಜನ್ಮದಿನ ಪ್ರಧಾನಿ ನರೇಂದ್ರ ಮೋದಿ ಈ ಇಬ್ಬರೂ ನಾಯಕಿಯರ ಕೊಡುಗೆ ಸ್ಪರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ ರಾಣಿ ಲಕ್ಷ್ಮಿಬಾಯಿ ಪ್ರತಿ ಭಾರತೀಯರಿಗೂ ಪ್ರೇರಣಾ ಶಕ್ತಿಯಾಗಿದ್ದಾರೆಂದು ಅವರು ಟ್ವೀಟ್ ಮಾಡಿದ್ದಾರೆ ಲಕ್ಷ್ಮೀಬಾಯಿ ಅವರ ಹೋರಾಟದ ಫಲವಾಗಿ ದೇಶ ಸ್ವಾತಂತ್ರ್ಯ ಪಡೆಯಲು ಸಾಧ್ಯವಾಯಿತು ಎಂದು ಪ್ರಧಾನಮಂತ್ರಿ ಸ್ಮರಿಸಿದ್ದಾರೆ ಇಂದು ವಿಶ್ವ ಶೌಚಾಲಯ ದಿನ ಈ ಹಿನ್ನೆಲೆಯಲ್ಲಿ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ನೈರ್ಮಲೀಕರಣ ಮತ್ತು ಶುಚಿತ್ವ ವನ್ನು ಹೆಚ್ಚಿಸುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಧರಿಸಿದ್ದಾರೆ ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ನೈರ್ಮಲೀಕರಣದಲ್ಲಿ ಗಣನೀಯ ಸಾಧನೆಯಾಗಿರುವುದು ಹೆಮ್ಮೆಯ ವಿಚಾರ ಸ್ವಚ್ಛ ಭಾರತ ಅಭಿಯಾನ ಒಂದು ಅಂದೋಲನವಾಗಿದ್ದು ಜನಾಂದೋಲನದ ಪರಿಣಾಮ ನೈರ್ಮಲೀಕರಣದಲ್ಲಿ ಉತ್ತಮ ಸಾಧನೆಯಾಗಿದೆ

ಸ್ವಚ್ಛತೆಯ ಕನಸು ಸಾಕಾರಗೊಳ್ಳಲು ಇವರೆಲ್ಲರ ಶ್ರಮ ಶ್ಲಾಘನೀಯ ಎಂದು ಪ್ರಧಾನಮಂತ್ರಿ ಅಭಿನಂದಿಸಿದ್ದಾರೆ ಪಾಕಿಸ್ತಾನಕ್ಕೆ ನೂರಾರು ದಶಲಕ್ಷ ಡಾಲರ್ ಮಿಲಿಟರಿ ನೆರವು ಸ್ಥಗಿತಗೊಳಿಸುವ ತಮ್ಮ ಆಡಳಿತದ ನಿರ್ಧಾರವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ ಅಲ್ ಬೈದಾ ನಾಯಕ ಒಸಮಾ ಬಿನ್ ಲಾಡೆನ್ಗೆ ತನ್ನ ದಂಡು ಪಟ್ಟಣ ಸಮೀಪ ಅಡಗಿಕೊಳ್ಳಲು ಪಾಕಿಸ್ತಾನ ನೆರವಾಗಿತ್ತು ಎಂದು ಅವರು ಹೇಳಿದ್ದಾರೆ

ಭಯೋತ್ವಾದಕರಿಗೆ ಪಾಕಿಸ್ತಾನ ಸುರಕ್ಷಿತ ಆಶ್ರಯ ಒದಗಿಸುತ್ತಿದೆ ಎಂದು ವಾಗ್ದಾಳಿ ನಡೆಸಿದ ಟ್ರಂಪ್ ಕಳೆದ ವರ್ಷದ ಆಗಸ್ಟ್ನಲ್ಲಿ ಅಫ್ರಾನಿಸ್ತಾನ ಮತ್ತು ದಕ್ಷಿಣ ಏಷ್ಯಾ ನೀತಿಯನ್ನು ಪ್ರಕಟಿಸಿದ ಬಳಿಕ ಅಮೆರಿಕ ಪಾಕಿಸ್ತಾನದ ಸಂಬಂಧಗಳು ಹದಗೆಟ್ಟಿವೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಸಿಂಗಪೂರ್ನ ರಕ್ಷಣಾ ಸಚಿವ ಡಾ

ಎಂಗ್ ಅವರೊಂದಿಗೆ ವಿಶಾಖಪಟ್ಟಣಂನಲ್ಲಿ ಇಂದಿನಿಂದ ಎರಡು ದಿನಗಳ ಕಾಲ ಮಾತುಕತೆ ನಡೆಸಲಿದ್ದಾರೆ ಉಭಯ ದೇಶಗಳ ನಡುವಣ ರಕ್ಷಣಾ ಸಹಕಾರ ಒಡಂಬಡಿಕೆಯಡಿ ಈ ಮಾತುಕತೆ ನಡೆಸಲಾಗುತ್ತಿದೆ ಮಾತುಕತೆಗಾಗಿ ಒಂಗಪೂರ್ ರಕ್ಷಣಾ ಸಚಿವರು ಇಂದು ಪೋರ್ಟ್ಬ್ಲೇರ್ಗೆ ಆಗಮಿಸುತ್ತಿದ್ದಾರೆ

ತಮಿಳುನಾಡು ಮುಖ್ಲಮಂತ್ರಿ ಕೆ ಪಳನಿಸ್ತಾಮಿ ಸೇಲಂನಲ್ಲಿ ನಿನ್ನೆ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿ ಚಂಡಮಾರುತ ಬಾಧಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯ ತೀವ್ರಗತಿಯಲ್ಲಿ ಸಾಗಿದೆ ಪ್ರಾಕೃತಿಕ ವಿಕೋಪದಿಂದ ಆಗಿರುವ ಹಾನಿಯ ಬಗ್ಗೆ ಪ್ರಾಥಮಿಕ ವರದಿಯನ್ನು ಕೇಂದ್ರಕ್ಕೆ ಕಳುಹಿಸಲಾಗಿದ್ದು ಸಮಗ್ರ ವರದಿಯನ್ನು ಸಧ್ಯದಲ್ಲೇ ರವಾನಿಸುವುದಾಗಿ ತಿಳಿಸಿದರು ಗಜ ಚಂಡಮಾರುತದಿಂದ ರಾಜ್ಯದಲ್ಲಿ ಆಗಿರುವ ಹಾನಿಯ ಬಗ್ಗೆ ಅಧ್ವಯನ ನಡೆಸಲು ಕೂಡಲೇ ಕೇಂದ್ರ ತಂಡವನ್ನು ಕಳುಹಿಸಬೇಕು

ಸಾವಿರಾರು ಮರಗಳು ವಿದ್ದುತ್ ಕಂಬಗಳು ಹಾನಿಗೊಳಗಾಗಿವೆ

ಗಜ ಚಂಡಮಾರುತದಿಂದಾಗಿ ಉಂಟಾಗಿರುವ ಹಾನಿ ಹಿನ್ನೆಲೆಯಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ತಮಿಳುನಾಡು ಮುಖ್ಯಮಂತ್ರಿ ಕೆ ಪಳನಿ ಸ್ವಾಮಿ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಮಾತುಕತೆ ನಡೆಸಿದರು ದುರಂತದಿಂದ ತೊಂದರೆಗೀಡಾಗಿರುವವರ ರಕ್ಷಣೆಗೆ ದೇತದ ಜನತೆ ಮತ್ತು ಕೇಂದ್ರ ಸರ್ಕಾರ ಸದಾ ಬೆಂಬಲವಾಗಿ ನಿಲ್ಲಲಿದೆ ಎಂದು ರಾಮನಾಥ್ ಕೋವಿಂದ್ ಟ್ವೀಟ್ ಮಾಡಿದ್ದಾರೆ ಚಂಡಮಾರುತದಲ್ಲಿ ಮೃತಪಟ್ಟವರ ಕುಟುಂಬಗಳ ಅವಲಂಬಿತರಿಗೆ ರಾಷ್ಟಪತಿ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ ದೇವೋತ್ತಮ್ ಏಕಾದಶಿ ಹಿನ್ನೆಲೆಯಲ್ಲಿಂದು ಉತ್ತರ ಪ್ರದೇಶದ ನದಿಗಳಲ್ಲಿ ಲಕ್ಷಾಂತರ ಭಕ್ತರು ಪವಿತ್ರ ಸ್ನಾನ ಮಾಡಿದರು ಈ ದಿನವನ್ನು ಹರಿ ಪ್ರಬೋದಿನಿ ಏಕಾದಶಿ ಎಂದೂ ಸಹ ಕರೆಯಲಾಗುತ್ತಿದೆ ಶ್ರೀಲಂಕಾದಲ್ಲಿ ಉದ್ಧವಿಸಿರುವ ರಾಜಕೀಯ ಬಿಕ್ಕಟ್ಟನ್ನು ಬಗೆಹರಿಸಲು ಅಧ್ವಕ್ಷ ಮೈತ್ರಿಪಾಲ ಸಿರಿಸೇನಾ ನಿನ್ನೆ ಸಂಜೆ ಕರೆದಿದ್ದ ಸರ್ವಪಕ್ಷ ಸಭೆ ಯಾವುದೇ ಸಹಮತಕ್ಕೆ ಬರದ ಕಾರಣ ಶ್ರೀಲಂಕಾ ಸಂಸತ್ತು ಇಂದು ಮತ್ತ ಸಮಾವೇಶಗೊಳ್ಳುತ್ತಿದೆ ಇದಕ್ಕೆ ಮುನ್ನ ಸದನ ಕಲಾಪವನ್ನು ಹೇಗೆ ನಿರ್ವಹಿಸಬೇಕು ಎಂಬ ಕುರಿತು ಪಕ್ಷದ ನಾಯಕರುಗಳು ಚರ್ಚಿಸಲಿದ್ದಾರೆ ಮಹಿಂದ ರಾಜಪಕ್ಷ ನೇತೃತ್ವದ ನೂತನ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ವಿಷಯ ಕುರಿತು ಕಳೆದ ಬುಧವಾರದಿಂದ ಶ್ರೀಲಂಕಾ ಸಂಸತ್ತಿನ ಕಲಾಪ ಅಸ್ತವ್ಯಸ್ತಗೊಂಡಿದೆ ಲಂಡನ್ನಲ್ಲಿ ನಡೆಯುತ್ತಿರುವ ಎಟಿಪಿ ಟೆನಿಸ್ ಟೂರ್ನಿಯ ಫೈನಲ್ನಲ್ಲಿ ವಿಶ್ವದ ನಂಬರ್ ಒನ್ ಆಟಗಾರ ನೊವಾಕ್ ಜೋಕೋವಿಚ್ ಅವರನ್ನು ಜರ್ಮನ್ನ ಅಲೆಕ್ಸೆಂಡರ್ ಜ್ವೆರೆವ್ ನೇರ ಸೆಚ್ಗಳಿಂದ ಪರಾಭವಗೊಳಿಸಿದ್ದಾರೆ